ಇನ್ನೂ ಪಲವಾರು ಸಮಸ್ಥೆಗಳನ್ನು ಬಗೆ ಪರಿಸಿ ಬೆಂಗಳೂರು ಚಿತ್ರಣವನ್ನು ಬದಲಿಸುವುದಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ರಾಜ್ಯದಲ್ಲಿ ಬೀಕರ ಪ್ರವಾಹ ಉಂಟಾಗಿ ಬಹುದೊಡ್ಡ ಸಮಸ್ಟೆಗಳು ಉದ್ವವಿಸಿವೆ ಎತ್ತರದ ಜಾಗಗಳಿಗೆ ಗ್ರಾಮಗಳನ್ನು ಸ್ವಳಾಂತರಗೊಳಿಸಬೇಕಿದೆ ಈ ಹಿನ್ನಲೆಯಲ್ಲಿ ಕೈಗಾರಿಕೋದ್ಯಮಿಗಳು ದೊಡ್ಡ ಮಟ್ಟದ ದೇಣಿಗೆ ನೀಡಬೇಕೆಂದು ಮುಖ್ಯಮಂತ್ರಿ ಮನವಿ ಮಾಡಿದರು

ಇದನ್ನು ಅನುಷ್ಠಾನಗೊಳಿಸುವಲ್ಲಿ ಬದ್ಧವಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವ ಪರ್ಷವರ್ಧನ್ ಹೇಳಿದ್ದಾರೆ ಕೋಲಾರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಲಾರ ಜಿಲ್ಲೆ ಬಹುತೇಕ ಕೃಷಿಕ ಜಿಲ್ಲೆಯಾಗಿದ್ದು ರೈತರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಕೃಷಿಯಲ್ಲಿ ವೈಜ್ವಾನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲ ಕಾರ್ಕ್ರಮಗಳನ್ನು ರೂಪಿಸಿದೆ ಎಂದು ಹೇಳಿದರು

ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೈಸೂರು ದಸರಾದಂತೆ ಪಂಪಿ ಉತ್ಸವಕ್ಕೆ ನಿರ್ದಿಷ್ಟ ದಿನಾಂಕ ನಿಗದಿಪಡಿಸಲಾಗುವುದು ಶೀಘ್ರದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಾಸ್ತವ್ನ ಹೂಡಿ ರೋಗಿಗಳ ಸಮಸ್ತ ಆಲಿಸಲಾಗುವುದು ಮೊದಲು ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವಾಸ್ತವ್ಯ ಮಾಡಲಿದ್ದು ನಂತರ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ವಾಸ್ತವ್ದ ಮಾಡಲಾಗುವುದು ಎಂದು ತಿಳಿಸಿದರು ಪದಿನೈದು ದಿನಗಳ ಕಾಲಮಿತಿಯಲ್ಲಿ ಸಮಸ್ತೆಗಳನ್ನು ಬಗೆಪರಿಸುವಂತೆ ಆಸ್ತ್ರೆಯ ಆಡಳಿತಾಧಿಕಾರಿಗಳಿಗೆ ಗಡುವು ನೀಡಲಾಗುವುದು ಕಲ್ಬುರ್ಗಿ ಡಯಾಲಿಸಿಸ್ ಫ್ಟಕದಲ್ಲಿ ಸಾವಿನ ಪ್ರಕರಣದ ಬಗ್ಗೆ ಈಗಾಗಲೇ ನಾನು ವರದಿ ಕೇಳಿದ್ದು ಜಿಲ್ಲಾ ಆರೋಗ್ಯಾಧಿಕಾರಿ ಜಿಲ್ಲಾ ಸರ್ಜನ್ ಅವರ ಕರ್ತವ್ಯ ಲೋಪ ಕಂಡು ಬಂದರೆ

ಮಂಡ್ದದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅತಿವ್ಯಕ್ಕಿ ಪೀಡಿತ ಪ್ರದೇಶಕ್ಕೆ ಪರಿಹಾರ ನೀಡುವಂತೆ ಒತ್ತಾಯಿಸದಂತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಆದೇಶಿಸಿದೆ ಎಂದು ಮಾಧ್ವಮಗಳು ವರದಿ ಮಾಡಿದ್ದು ಈ ಹಿನ್ನಲೆಯಲ್ಲಿ ಕೇಂದ್ರ ಸರ್ಕಾರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕ್ವೇತಪತ್ರ ಹೊರಡಿಸಬೇಕೆಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಒಂದು ಗಳಿಗೆಯಾದರೂ ಪ್ರವಾಪ ಪೀಡಿತ ಪ್ರದೇಶಗಳಿಗೆ ಬೇಟಿ ನೀಡಿ ಸಂತ್ರಸ್ತರ ನೋವುಗಳನ್ನು ಆಲಿಸುವ ಮಾನವೀಯತೆಯನ್ನು ಮೆರೆಯಬೇಕಿತ್ತು ಹಾವೇರಿ ಗದಗ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ರೈತರು ಅತಿವೃಷ್ಟಿಯಿಂದ ರೈತರು ತಮ್ಮ ಅಸ್ತಿಪಾಸ್ತಿಯನ್ನು ಕಳೆದುಕೊಂಡಿದ್ದಾರೆ ಅಸಪಾಯಕ ಸ್ವಿತಿಯಿಂದ ಆತ್ಮಪತ್ತೆಯ ದಾರಿಹಿಡಿದಿದ್ದಾರೆ

ಬೆಂಗಳೂರಿನ ನರರೋಗ ವಿಜ್ವಾನಗಳ ಸಂಶೋಧನಾ ಸಂಸ್ಥೆ ನಿಮ್ಟಾನ್ಸ್ನ ಘಟಿಕೋತ್ಸವ ಸಮಾರಂಭ ನಾಳೆ ಬೆಂಗಳೂರಿನಲ್ಲಿ ನಡೆಯಲಿದ್ದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಸಚಿವ ಡಾ ಪರ್ಷವರ್ಧನ್ ಭಾಗವಹಿಸಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ

ಯಡಿಯೂರಪ್ಪ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ